ಪಾಕಿಸ್ತಾನದೊಂದಿಗೆ ಪಾಕ್ ಆಕ್ರಮಿತ ಕಾಶ್ಮೀರ ಕುರಿತಂತೆ ಮಾತ್ರ

ನೆರೆಹೊರೆ ದೇಶಗಳು ಮೊದಲು ಎಂಬ ನೀತಿಯಂತೆ ನೇಪಾಳದ ಅಭಿವೃದ್ಲಿಗೆ ಬೆಂಬಲ ನೀಡಲು ಭಾರತ ಬದ್ದವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪುನರುಚ್ಲರಿಸಿದ್ದಾರೆ ಉಭಯ ದೇಶಗಳು ತಮ್ಮ ಸಹಭಾಗಿತ್ವವನ್ನು ವೈವಿಧ್ಯಮಯ ವಲಯಗಳಲ್ಲಿ ಮತ್ತಷ್ಟು ವಿಸ್ತರಿಸಲು ತ್ವರಿತಗತಿಯಲ್ಲಿ ಶ್ರಮಿಸಲಿವೆ ಎಂಬ ಆಶಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಭಾರತ ಮತ್ತು ನೇಪಾಳ ಗಡಿಯಲ್ಲಿ ನಿರ್ಮಿಸಲಾಗಿರುವ ದಕ್ಷಿಣ ಏಷ್ಠಾದ ಮೊಟ್ಟ ಮೊದಲ ಪೆಟ್ರೋಲಿಯಂ ಉತ್ಪನ್ನಗಳ ಪೈಪ್ಲೈನ್ ಅನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ನೇಪಾಳ ಪ್ರಧಾನಮಂತ್ರಿ ಕೆಪಿ ಶರ್ಮ ಓಲಿ ಜಂಟಿಯಾಗಿ ವಿಡಿಯೋ ಕಾನ್ವೆರೆನ್ಸ್ ಮೂಲಕ ಉದ್ವಾಟಿಸಿದ ನಂತರ ಅವರು ಮಾತನಾಡಿದರು ದಾಖಲೆಯ ಅವಧಿಯಲ್ಲಿ ಮೊಟ್ಟ ಮೊದಲ ಗಡಿ ಪೆಟ್ರೋಲಿಯಂ ಪೈಪ್ಲೈನ್ ಯೋಜನೆಯನ್ನು ಪೂರ್ಣಗೊಳಿಸಲಾಗಿದೆ ಇದೊಂದು ಅತ್ಯಂತ ತೃಪ್ತಿಕರ ವಿಷಯವಾಗಿದೆ ಈ ತ್ರೇಯಸ್ಸು ನೇಪಾಳಿ ನಾಯಕತ್ವ ಹಾಗೂ ಜಂಟಿ ಪ್ರಯತ್ನ ನಡೆಸಿದ ಎರಡೂ ದೇಶಗಳಿಗೆ ಸಲ್ಲಬೇಕು ಎಂದರು ಉಭಯದೇಶಗಳ ದ್ವಿಪಕ್ಷೀಯ ಮಹತ್ವದ ಯೋಜನೆಗಳನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸಿ ವಿವಿಧ ಚಟುವಟಕೆಗಳನ್ನು ಕೈಗೆತ್ತಿಕೊಂಡಿವೆ ಎಂದು ಹೇಳದರು ಈ ಸಂದರ್ಭದಲ್ಲಿ ಮಾತನಾಡಿದ ನೇಪಾಳ ಪ್ರಧಾನಿ ಯೋಜನೆಗೆ ಬೆಂಬಲ ವ್ಯಕ್ತಪಡಿಸಿದ ಭಾರತ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದರು

ವ್ಯಾಪಾರ ಹಾಗೂ ಸಾಂಸ್ಕೃತಿಕ ಬಾಂಧವ್ಯಗಳನ್ನು ಮತ್ತಪ್ಪು ಬಲಪಡಿಸುವ ಉಭಯ ದೇಶಗಳು ಆಸಕ್ತಿ ಹೊಂದಿವೆ ನಿಯೋಗ ಮಟ್ಟದ ಮಾತುಕತೆಯ ನಂತರ ಎರಡೂ ದೇಶಗಳು ಹಲವು ಒಪ್ಪಂದಗಳಗೆ ಸಹಿ ಹಾಕಲಿವೆ ನಂತರ ರಾಷ್ಟಪತಿ ಐಸ್ಲ್ಯಾಂಡ್ ವಿಶ್ವವಿದ್ಯಾಲಯದಲ್ಲಿ ಪರಿಸರ ಸಂಬಂಧಿತ ವಿಷಯಗಳ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಪಾಕಿಸ್ತಾನದೊಂದಿಗೆ ಪಾಕ್ ಆಕ್ರಮಿತ ಕಾಶ್ಮೀರ ವಿಷಯ ಕುರಿತು ಮಾತ್ರವೇ ಭಾರತ ಮಾತುಕತೆ ನಡೆಸಲಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಹೇಳಿದ್ದಾರೆ ದೇಶದ ಭದ್ರತೆ ಸುರಕ್ಷತೆ ಪ್ರತಿಯೊಬ್ಬ ಭಾರತೀಯನ ಪರಮ ಆದ್ಯತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ

ವಿವಿಧ ಯೋಜನೆಗಳ ವಿಸ್ತರಣೆಗೆ ಈ ತ್ರಮ ನೆರವಾಗಲಿದ್ದು ಸ್ಥಳೀಯ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರದಿಂದ ನೇರವಾಗಿ ಪಣ ಪೂರೈಕೆಯಾಗಲಿದೆ ಎಂದರು

ಅದನ್ನು ಬದಲಾಯಿಸುವ ನಿಬಂಧನೆಗಳು ಸಂವಿಧಾನದಲ್ಲಿ ಅಡಕಗೊಂಡಿದ್ದವು ಎಂದರು ಜಮ್ಮ ಕಾಶ್ಮೀರವನ್ನು ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಭಜನೆಗೊಳಿಸುವ ಪ್ರಕ್ರಿಯೆ ಮೇಲುಸ್ತುವಾರಿ ವಹಿಸಲು ಮೂವರು ಸದಸ್ಯರ ಸಮಿತಿಯೊಂದನ್ನು ಕೇಂದ್ರ ಸರ್ಕಾರ ರಚಿಸಿದೆ

ಮಾಜಿ ಕೇಂದ್ರ ರಕ್ಷಣಾ ಕಾರ್ಯದರ್ಶಿ ಸಂಜಯ್ ಮಿತ್ರಾ ನೇತೃತ್ವದ ಈ ಸಮಿತಿಯಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ ಅರುಣ್ ಗೋಯಲ್ ನಿವೃತ್ತ ಭಾರತೀಯ ನಾಗರಿಕ ಲೆಕ್ಕಗಳ ಸೇವೆಯ ಅಧಿಕಾರಿ ಗಿರಿರಾಜ್ ಪ್ರಸಾದ್ ಇತರ ಸದಸ್ಥರಾಗಿದ್ದಾರೆ

ಕುಟುಂಬ ಆಡಳಿತದಿಂದ ಜಮ್ಮ ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಲಭಿಸಲಿದೆ ಎಂದರು

ಪ್ರಸಕ್ತ ಆಡಳಿತ ಪ್ರಾದೇಶಿಕ ತಾರತಮ್ಯ ಮಾಡುವ ಪ್ರಶ್ನೆಯೇ ಇಲ್ಲ ನೂತನವಾಗಿ ರಚನೆಗೊಳ್ಳಲಿರುವ ಎರಡು ಕೇಂದ್ರಾಡಳಿತ ಪ್ರದೇಶಗಳ ಸಮಾನ ಅಭಿವೃದ್ಧಿಯನ್ನು ಸರ್ಕಾರ ಖಾತರಿಪಡಿಸಲಿದೆ ಎಂದರು ಇಂಟರ್ನೆಟ್ ಸ್ವಗಿತ ಕುರಿತ ಶ್ರಶ್ನೆಗೆ ಉತ್ತರಿಸಿದ ಡಾ ಜಿತೇಂದ್ರ ಸಿಂಗ್ ಪರಿಸ್ವಿತಿ ಸುಧಾರಣೆಗೊಂಡ ನಂತರ ಇಂಟರ್ನೆಟ್ ನಿಷೇಧವನ್ನು ತೆರವುಗೊಳಿಸಲಾಗುವುದು ಎಂದು ಹೇಳಿದರು

ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಈ ಕ್ರಮ ಕೈಗೊಳ್ಳಲಾಗಿದೆ ಇದಕ್ಕೂ ಮುನ್ನ ಜಾರಿ ನಿರ್ದೇಶನಾಲಯ ಎಸ್ ಪಿಎಸ್

ಚ್ಯೆನಾ ವಿದೇಶಾಂಗ ಸಚಿವರ ಇತ್ತೀಚಿನ ಪಾಕಿಸ್ತಾನ ಭೇಟಿಯ ನಂತರ ಚೈನಾ ಪಾಕಿಸ್ತಾನ ಬಿಡುಗಡೆಗೊಳಿಸಿದ ಜಂಟಿ ಹೇಳಿಕೆಯಲ್ಲಿ ಜಮ್ಮ ಕಾಶ್ಮೀರ ವಿಷಯ ಉಲ್ಲೇಖಿಸಿರುವುದನ್ನು ಭಾರತ ತಿರಸ್ಕರಿಸಿದೆ ಈ ಸಂಬಂಧ ಪ್ರಕ್ಷೆಯೊಂದಕ್ಕೆ ಪ್ರತಿಕ್ರಿಯಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರವೀಶ್ ಕುಮಾರ್ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಎಂದು ಸ್ಪಷ್ಟಪಡಿಸಿದ್ದಾರೆ ಚೈನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಎಂಬ ಸ್ವಯಂಘೋಷಿತ ಯೋಜನೆಗಳ ಬಗ್ಗೆ ಚೈನಾ ಪಾಕಿಸ್ತಾನ ಕುರಿತಂತೆ ಭಾರತ ತನ್ನ ಕಳವಳವನ್ನು ನಿರಂತರವಾಗಿ ವ್ಯಕ್ತಪಡಿಸುತ್ತಿದೆ

ಪಾಕಿಸ್ತಾನ ಆಕ್ರಮಿತ ಜಮ್ಮ ಕಾಶ್ಮೀರದಲ್ಲಿ ಯಾವುದೇ ಯಥಾಸ್ತಿತಿಯ ಬದಲಾವಣೆಯನ್ನು ಭಾರತ ಸ್ಪಷ್ಟ ಶಬ್ದಗಳಲ್ಲಿ ವಿರೋಧಿಸಲಿದೆ ಇಂತಹ ಕ್ರಮಗಳಿಂದ ಆ ದೇಶಗಳು ದೂರ ಸರಿಯಬೇಕು ಎಂದು ವಕ್ತಾರರು ತಿಳಿಸಿದ್ದಾರೆ

ಭಾರತೀಯ ನಾಗರಿಕರ ಹಕ್ಕುಗಳನ್ನು ರಕ್ಷಿಸಲು ಬಿಜೆಪಿ ಬದ್ಧವಾಗಿದ್ದು ಅಕ್ರಮವಾಗಿ ದೇಶ ಪ್ರವೇಶಿಸಿರುವ ವಲಸಿಗರ ವಿರುದ್ಧ ಸಂವಿಧಾನ ಹಾಗೂ ಕಾನೂನಿನ ಮೂಲಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಸ್ಥತಿ ಇರಾನಿ ಹೇಳಿದ್ದಾರೆ

ದೇಶದ ಹಲವೆಡೆ ಶ್ರದ್ದಾ ಭಕ್ತಿಯಿಂದ ಮೊಹರಂ ಆಚರಿಸಲಾಗುತ್ತಿದೆ ಸತ್ತ್ ನ್ಯಾಯಪಥ ಎತ್ತಿ ಹಿಡಿದ ಪ್ರವಾದಿ ಮೊಹಮ್ದದ್ ಮೊಮ್ದಗ ಪಜ್ರತ್ ಇಮಾಮ್ ಹುಸೇನ್ ಮತ್ತವರ ಸಹಚರರ ಹುತಾತ್ನ ದಿನದ ಸ್ನರಣಾರ್ಥ ಹಲವೆಡೆ ಮೆರವಣಿಗೆ ನಡೆಸಲಾಗುತ್ತಿದೆ ಪುತಾತ್ನರ ತ್ಯಾಗದ ಮಹತ್ವ ಸಾರುವ ಧಾರ್ಮಿಕ ಸಭೆಗಳನ್ನು ಸಹ ದೇಶಾದ್ಯಂತ ನಡೆಸಲಾಗುತ್ತಿದೆ